ಬೆಂಗಳೂರಿನ ಕೊನಪ್ಪನ ಅಗ್ರಹಾರ ಮೆಟ್ರೊ ನಿಲ್ದಾಣ ಅಭಿವ್ಯದ್ದಿಗೆ ಬಿಎಂಆರ್ಸಿಎಲ್ ಇನ್ದೋಸಿಸ್ ಫೌಂಡೇಶನ್ ನಡುವೆ ಒಪ್ಪಂದ

ಭೂ ಬಳಕೆ ಉದ್ದೇಶ ಮಾರ್ಪಡು ಅರ್ಜಿಗಳನ್ನು ಏಕ ಗವಾಕ್ಷಿ ಪದ್ದತಿಗೆ ಒಳಪಡಿಸಲು ನಿರ್ಧಾರ ಯು

ಹಾರಂಗಿ ಜಲಾಶಯ ಭರ್ತಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಂದ ಬಾಗಿನ ಆರ್ಪಣೆ

ಶಿರೂರು ಮಠದ ಲಕ್ಷೀವರ ತೀರ್ಥ ಶ್ರೀಗಳು ವಿಧಿವಶ ಗಣ್ಯರ ಸಂತಾಪ

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹಾಗೂ ಹಿರಿಯ ಸಚಿವರ ಸಮ್ಮಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು

ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಸಾಮಾಜಿಕ ಕಳಕಳಿ ಹೊಂದಿರುವ ಇನ್ನೋಸಿಸ್ ಸಾರ್ವಜನಿಕರ ಒಳಿತಿಗಾಗಿ ಅನೇಕ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದು

ಉಪಮುಖ್ಯಮಂತ್ರಿ ಡಾ

ಖಾಸಗಿ ವಲಯ ತನ್ನ ಲಾಭದಲ್ಲಿ ತೇ

ಇನ್ನೋಸಿಸ್ ಫೌಂಡೇಶನ್ ಅಧ್ಯಕ್ಷ್ಮ ಸುಧಾ ಮೂರ್ತಿ ಮಾತನಾಡಿ ಈ ನಾಡು ತಾಯಿಗೆ ಸಮಾನವಾಗಿದ್ದು ತನ್ನ ತಾಯಿಗೆ ಸೇವೆ ಮಾಡುತ್ತಿರುವುದಾಗಿ ತಿಳಿಸಿದರು ಸರ್ಕಾರ ಎಲ್ಲ ಮಾಡಲು ಸಾಧ್ಯವಿಲ್ಲ ರಾಜ್ಯದ ಅಭಿವೃದ್ಧಿಯಲ್ಲಿ ಖಾಸಗಿ ಕ್ಷೇತ್ರಗಳು ನೆರವಾಗಬೇಕು ಎಂದು ತಿಳಿಸಿದರು ರಾಜ್ಞದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಟ್ಟಡ ನಕಾಶೆ ಬಡಾವಣೆ ವಿನ್ನಾಸ ಹಾಗೂ ಭೂ ಬಳಕೆ ಉದ್ದೇಶ ಮಾರ್ಪಡು ಅರ್ಜಿಗಳನ್ನು ಏಕ ಗವಾಕ್ಷಿ ಪದ್ದತಿಗೆ ಒಳಪಡಿಸಲು ನಿರ್ಧರಿಸಲಾಗಿದೆ ಎಂದು ವಸತಿ ಹಾಗೂ ನಗರಾಭಿವೃದ್ದಿ ಖಾತೆ ಸಚಿವ ಯು

ಖಾದರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಇದಕ್ಕಾಗಿ ನಾಗರಿಕ ಸ್ನೇಹಿ ಆನ್ಲೈನ್ ಸೇವೆಯನ್ನು ಆರಂಭಿಸಲಾಗುವುದು ಅಗ್ನಿಶಾಮಕ ದಳ ರೈಕ್ವೆ ಹಾಗೂ ಅನ್ಹ ವಿಭಾಗಗಳಿಂದ ಎನ್ ಒ

ಈ ಅವಧಿಯಲ್ಲಿ ಆರ್ಜಿ ವಿಲೇವಾರಿಯಾಗದಿದ್ದರೆ ಸ್ವಯಂ ಚಾಲತ ಅನುಮೋದನೆ ದೊರೆಯಲಿದೆ ಎಂದು ಸಚಿವರು ವಿವರಿಸಿದರು

ಕುಮಾರಸ್ವಾಮಿ ಅವರಿಂದು ನದಿಗೆ ಬಾಗಿನ ಆರ್ಪಿಸಿದರು ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಸಚಿವರಾದ ಡಿ

ಶಿವಕುಮಾರ್ ಸಾ

ಮಹೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಳಿಕ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ನಾಮಿಕೊಡಗಿನಲ್ಲಿ ಆಗಿರುವ ಮಳೆ ಹಾನಿ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳ ಸಭೆ ಕರೆದು ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಮಳೆಯಿಂದಾಗುವ ವಿದ್ಯುತ ಸಮಸ್ಥೆ ಪರಿಹರಿಸಲು ಪ್ರತ್ಯೇಕ ತಂಡ ರಚಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು

ಬೆಂಗಳೂರಿನಲ್ಲಿಂದು ಅಧಿಕಾರಿಗಳ ಸಭೆ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಸಿಬ್ಲಂದಿಯ ಪತ್ನಿಗೆ ಬಿಬಿಎಂಪಿ ಶಾಲೆ ಅಥವಾ ಆಸ್ಪತ್ರೆಯಲ್ಲಿ ಉದ್ಯೋಗ ನೀಡಬೇಕು ಹಾಗೂ ಮಕ್ಕಳ ಶಿಕ್ಷಣ ವೆಚ್ಚ ನಗರ ಪಾಲಿಕೆಯೇ ಭರಿಸಬೇಕು ಎಂದು ಸೂಚಿಸಿದ್ದಾರೆ

ಅವುಗಳ ದುರಸ್ವಿಯಾಗದೇಕಿದೆ ಮತ್ತು ಅವರಿಗೆ ಪಕ್ಷುಪತ್ರ ನೀಡಬೇಕಾಗಿದೆ ಎಂದು ಅವರು ತಿಳಿಸಿದರು ಉಡುಪಿಯ ಅಷ್ಷಮಠಗಳಲ್ಲಿ ಒಂದಾಗಿರುವ ಶಿರೂರು ಮಠದ ಲಕ್ಷೀವರ ತೀರ್ಥ ತ್ರೀಗಳು ವಿಧಿವಶರಾಗಿದ್ದಾರೆ

ಉದರ ಸಂಬಂಧಿ ಸಮಸ್ನೆಯಿಂದಾಗಿ ಅವರನ್ನು ಮಣಿಪಾಲದ ಕೆಎಂಸಿ ಆಸ್ತ್ರೆಗೆ ನಿನ್ನೆ ದಾಖಲಿಸಲಾಗಿತ್ತುಆದರೆ ಚಿಕಿತ್ವೆ ಫಲಕಾರಿಯಾಗದೆ ಇಂದು ಮುಂಜಾನೆ ಅವರು ಮೃತಪಟ್ಟಿದ್ದಾರೆ ಕೆಎಂಸಿ ಆಸ್ಪತ್ರೆಯಿಂದ ಶಿರೂರು ಶ್ರೀಗಳ ಪಾರ್ಥಿವ ಶರೀರವನ್ನು ಉಡುಪಿಯ ಶ್ರೀಕೃಷ್ಷಮಠಕ್ಕೆ ತೆರೆದ ವಾಹನದ ಮೂಲಕ ಕೊಂಡೊಯ್ದು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು

ಉಡುಪಿಯ ಶಿರೂರು ಮಠದ ಲಕ್ಷೀವರ ತೀರ್ಥ ಶ್ರೀಗಳ ನಿಧನಕ್ಷೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಂದಾಯ ಸಚಿವ ಆರ್

ದೇಶಪಾಂಡೆ ಸಂತಾಪ ಸೂಚಿಸಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ತ್ರೀಗಳ ಅಕಾಲಿಕ ನಿಧನದಿಂದ ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಷವಾಗಿದೆ ಎಂದು ಅವರ ಸಂತಾಪ ಸೂಚಕ ಸಂದೇಶದಲ್ಲಿ ತಿಳಿಸಿದ್ದಾರೆ

ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ತಾಲಿನಿ ರಜನೀಶ್ ಕಾರ್ಯಗಾರಕ್ಕೆ ಚಾಲನೆ ನೀಡಿದರು ದುರ್ಘಟನೆ ಸಂಭವಿಸಿದ ನಂತರ ಅನುಸರಿಸಬೇಕಾದ ವಿಧಾನಗಳು ದುರ್ಘಟನೆಯಲ್ಲಿ ಸಿಲುಕಿದವರ ರಕ್ಷಣೆ ಮತ್ತು ಮಾನಸಿಕ ಹಾಗೂ ಸಾಮಾಜಿಕ ಆರ್ಟೆಕೆ ವಿಚಾರದಲ್ಲಿ ನಿಮ್ಹಾನ್ಸ್ ಹಾಗೂ ಪ್ರಕೋಪ ನಿರ್ವಹಣಾ ಸಂಸ್ಥೆಯ ತಜ್ಞರು ವಿಷಯ ಮಂಡಿಸಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇತಿಸಿ ಮಾತನಾಡಿದ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಪೂಜಾರಿ ಪರಿಷತ್ತಿನಲ್ಲಿ ಈ ಹಗರಣದ ಬಗ್ಗೆ ಚರ್ಚೆ ಆದಾಗ ಸಚಿವ ಜಮೀರ್ ಅಷ್ಪದ್ ಖಾನ್ ಮಾನಪ್ಪಾಡಿ ನೀಡಿದ ವರದಿ ಅಂಶಗಳು ಸತ್ಯವೇ ಆಗಿದ್ದಲ್ಲಿ ಕಾನೂನು ತನಿಖೆ ನಡೆಸಲು ಸಿದ್ದ ಇರುವುದಾಗಿ ಹೇಳದ್ದರು ಆದರೆ ಈಗ ಮಾತಿನಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು

ಲೋಕಪಾಲ್ ಆಯ್ಕೆ ಸಮಿತಿಯ ಸಭೆಯಲ್ಲಿ ತಾನು ಪಾಲ್ಗೊಳ್ಳುವುದಿಲ್ಲ ಎಂದು ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ

ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ದೃಷ್ಷಿಹೀನ ಚೇತನರಿಗೆ ಬ್ರೈಲ್ ಮತದಾರರ ಗುರುತಿನ ಚೀಟಿ ಎಪಿಕ್ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ ದೆಂಗಳೂರಿನಲ್ಲಿ ಕೇಂದ್ರ ಚುನಾವಣಾ ಆಯುಕ್ತ ಸುನಿಲ್ ಅರೋರ ನಾಲ್ಲು ದೃಷ್ಟಿಹೀನ ಚೇತನರಿಗೆ ಸಾಂಕೇತಿಕವಾಗಿ ಕಾರ್ಡ್ ವಿತರಿಸಿದರು